ನಾಳೆಯಿಂದ ಎರಡು ದಿನ ಚೀನಾ ಪ್ರವಾಸ

ತನಿಖೆಗೆ ಮನವಿ ಮಾದಿದ್ದ ಅರ್ಜಿ ಸುಪ್ರೀಂಕೋಟ್ನಿಂದ ತಿರಸ್ಸ್ಪ ತ ಸಬ್ಬಿಡಿ ಸಹಿತ ಅಲ್ಲಾವಧಿ ಬೆಳೆ ಸಾಲಗಳನ್ನು ನೇರ ನಗದು ವರ್ಗಾವಣೆ ಮೂಲಕ ನೀಡುವುದಾಗಿ ಆರ್ಬಿಐ ಹೇಳಿಕೆ ಸಮ್ಮತಿ ಪಡೆಯದೆ ಗ್ರಾಹಕರ ದತಾಂಶ ಬಳಕೆ ಕುರಿತು ವಿವರಣೆ ನೀಡುವಂತೆ ು ಥೇಸ್ಬುಕ್ಗೆ ಕೇಂದ್ರ ಸರ್ಕಾರದ ಸೂಚನೆ

ಹಣದುಬ್ಬರ ಹೆಚ್ಚಳದ ಸಂದರ್ಭದಲ್ಲಿ ಇದೊಂದು ಉತ್ತಮ ನಡೆ ಎಂದು ಶ್ವಾಘನೆ

ಈ ಕುರಿತು ಸುದ್ದಿಗಾರರಿಗೆ ವಿವರ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ಕಾರ ರವೀಶ್ ಕುಮಾರ್ ಶಾಂಘ್ವೆ ಸಹಕಾರ ಶೃಂಗಸಭೆಯಲ್ಲಿ ಪ್ರಧಾನಿ ಅವರು ಪ್ರಾದೇಶಿಕ ವಿಷಯಗಳನ್ನು ಚರ್ಚಿಸಲಿದ್ದಾರೆ ನಾಳೆ ಅವರು ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ನಾಡಿದ್ದು ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸಂಬಂಧವನ್ನು ಮತ್ತಷ್ನು ಬಲಪಡಿಸುವುದು ಶೃಂಗಸಭೆಯ ಆಶಯವಾಗಿದೆ ಭಯೋತ್ಪಾದನೆ ನಿಗ್ರಹಕ್ಕೆ ಸಹಕಾರ ಬಲವರ್ಧನೆ ಸದಸ್ಯ ರಾಷ್ಟ್ಗಳ ನಡುವೆ ಸಂಪರ್ಕ ಸುಧಾರಣೆ ಈ ಭಾಗದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡುವುದು ಭಾರತದ ಉದ್ದೇಶವಾಗಿದೆ ಎಂದು ರವೀಶ್ ಕುಮಾರ್ ವಿವರ ನೀಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದಿರುವ ಇಬ್ಬರು ಬಿಜೆಪಿ ಕಾರ್ಯಕರ್ತರ ಹತ್ಯೆ ಪ್ರಕರಣದಲ್ಲಿ ಸಿಬಿಐ ತನಿಖೆಗೆ ಒತ್ತಾಯಿಸಿರುವ ಮೇಲ್ಮನವಿಯನ್ನು ಸ್ವೀಕರಿಸಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ

ಇದಕ್ಕೂ ಮುನ್ನ ಪುರುಲಿಯಾ ಜಿಲ್ಲೆಯಲ್ಲಿ ಪಂಚಾಯಿತಿ ಚುನಾವಣೆಗಳ ನಂತರ ನಡೆದಿರುವ ಈ ಹತ್ಯೆ ಪ್ರಕರಣ ಅತ್ಯಂತ ಗಂಭೀರ ವಿಷಯವಾಗಿದೆ ಎಂದು ಅರ್ಜಿದಾರರ ಪರವಾದ ನ್ಯಾಯವಾದಿ ಗೌರವ್ ಭಾಟಿಯಾ ಮನವಿ ಮಾಡಿದ್ದರು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

ಪರಿಶಿಷ್ವ ಜಾತಿ ಪಂಗಡ ಮತ್ತು ಈಶಾನ್ಯ ರಾಜ್ಯಗಳ ಅರ್ಹ ಫೆಲಾನುಭವಿಗಳಿಗೆ ಈ ಯೋಜನೆಯಲ್ಲಿ ಬಡ್ಡಿ ಸಹಾಯಧನ ಲಭಿಸಲಿದೆ

ನಿನ್ನೆ ಹೊರಡಿಸಲಾಗಿರುವ ಅಧಿಸೂಚನೆಯೊಂದರಲ್ಲಿ ಬ್ಯಾಂಕ್ ಈ ಮಾಹಿತಿ ನೀಡಿದ್ದು ಅಲ್ಲಾವಧಿ ಠೇವಣಿಗಳನ್ನು ಬ್ಯಾಂಕಿನ ಆಯವ್ಯಯ ಹೊಣೆಗಾರಿಕೆ ಎಂದು ಪರಿಗಣಿಸಲು ನಿರ್ಧರಿಸಲಾಗಿದೆ ಒಂದರಿಂದ ಮೂರು ವರ್ಷಗಳ ಅಲ್ಲಾವಧಿಗಾಗಿ ನಿಯೋಜಿತ ಬ್ಯಾಂಕುಗಳಲ್ಲಿ ಈ ಠೇವಣಿಗಳನ್ನು ಆರಂಭಿಸಬಹುದೆಂದೂ ಸಹ ತಿಳಿಸಲಾಗಿದೆ

ಜಮ್ಮು ಮತ್ತು ಕಾಶ್ಮೀರಕ್ಕೆ ಎರಡು ದಿನಗಳ ಅಧಿಕೃತ ಭೇಟಿ ನೀಡಿರುವ ಗೃಹಸಚಿವ ರಾಜನಾಥ್ ಸಿಂಗ್ ಭಾರತ ಪಾಕಿಸ್ತಾನ ಅಂತಾರಾಷ್ಟೀಯ ಗಡಿಯಲ್ಲಿನ ಆರ್ಎಸ್ ಪುರ ಸೆಕ್ಷರ್ಗೆ ಇಂದು ಭೇಟಿ ನೀಡಲಿದ್ದಾರೆ ರಂಜಾನ್ ಕದನ ವಿರಾಮವಿದ್ದರೂ ಗಡಿಯಲ್ಲಿ ಪಾಕಿಸ್ತಾನದ ಬದಿಯಿಂದ ನಿರಂತರ ನಡೆದಿರುವ ಶೆಲ್ ದಾಳಿಗಳು ಮತ್ತು ಅದರಿಂದ ಎದುರಾಗಿರುವ ಬಿಗುವಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭದ್ರತಾ ವ್ಯವಸ್ಥೆಗಳನ್ನು ಸ ಸಚಿವರು ಪರಾಮರ್ಶಿಸಲಿದ್ದಾರೆ ಮತ್ತು ಈ ದಾಳಿಗಳಿಂದ ಸಂತ್ರಸ್ತರಾಗಿರುವ ಗಡಿ ಸಮೀಪದ ಜನರೊಂದಿಗೂ ಸಚಿವ ರಾಜನಾಥ್ ಸಿಂಗ್ ಸಮಾಲೋಚಿಸಲಿದ್ದಾರೆ ಅವರು ಇಂದು ಬೆಳಗ್ಗೆ ಕುಪ್ವಾಡಾ ಜಿಲ್ಲೆಯಲ್ಲಿ ನಡೆದಿರುವ ಅಭಿವೃದ್ದಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು ಹಾಗೂ ಅಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಸ್ಥಳೀಯರು ತಮ್ಮ ಸಮಸ್ಯೆಗಳನ್ನು ಗೃಹ ಸಚಿವರ ಗಮನಕ್ಕೆ ತಂದರು ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಹರಿಲ್ ಲಂಗಾತೆ ವಲಯದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಇಂದು ಬೆಳಗ್ಗೆ ಸೇನಾ ಗಸ್ತುದಳದ ಮೇಲೆ ಗುರುತು ಪತ್ತೆಯಾಗದ ಭಯೋತ್ವಾದಕರು ದಾಳಿ ನಡೆಸಿದ ಬಳಿಕ ಈ ಚಕಮಕಿ ನಡೆದಿದೆ ಶಂಕಿತ ಭಯೋತ್ಪಾದಕರನ್ನು ಹಿಡಿಯಲು ದುರ್ಗಮ ಗುಡ್ಡಗಾಡು ಪ್ರದೇಶದಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ ಶಾಂತಿ ನೆಲಸದಿದ್ದಲ್ಲಿ ಯಾವುದೇ ಪ್ರದೇಶ ಅಭಿವೃದ್ದಿ ಹೊಂದಲು ಸಾಧ್ಯವಿಲ್ಲ ಎಂದು ರಾಷ್ಟ ಪತಿ ರಾಮ್ನಾಥ್ ಕೋವಿಂದ್ ಪ್ರತಿಪಾದಿಸಿದ್ದಾರೆ ಅಗರ್ತಲಾದಲ್ಲಿ ನಿನ್ನೆ ಸಂಜೆ ತ್ರಿಪುರ ಸರ್ಕಾರ ಆಯೋಜಿಸಿದ್ದ ಸಮಾರಂಭದಲ್ಲಿ ನಾಗರಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ತ್ರಿಪುರ ಸೇರಿದಂತೆ ದೇಶದ ಈಶಾನ್ಯ ರಾಜ್ಯಗಳನ್ನು ಅಭಿವ್ವದ್ದಿಪಡಿಸಲು ಕೇಂದ್ರ ಸರ್ಕಾರ ಪ್ರಾಮಾಣಿಕ ಪ್ರಯತ್ತಗಳನ್ನು ಮಾಡುತ್ತಿದೆ ಎಂದರು ತ್ರಿಪುರದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುವ ಕ್ಷೀನ್ ತಳಿಯ ಅನಾನಸ್ ಹಣ್ಣನ್ನು ರಾಜ್ಯದ ಸಾಂಕೇತಿಕ ಫಲ ಎಂದು ರಾಷ್ಟ್ವಪತಿ ಸಮಾರಂಭದಲ್ಲಿ ಘೋಷಿಸಿದರು ತ್ರಿಪುರ ರಾಜ್ಯದಿಂದ ಹಲವಾರು ಯುವಕರು ಕ್ರೀಡಾ ರಂಗದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ಶ್ಲಾಘಿಸಿದ ರಾಮ್ನಾಥ್ ಕೋವಿಂದ್ ಕೆಲವು ಖ್ಯಾತ ಕ್ರೀಡಾಪಟುಗಳ ಹೆಸರನ್ನು ಉಲ್ಲೇಖಿಸಿದರು ಮಹಿಳಾ ಸಬಲೀಕರಣದಲ್ಲಿ ತ್ರಿಪುರ ರಾಜ್ಯ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಅಸಿಯಾನ್ ರಾಷ್ಟ್ರಗಳ ಜಿತೆ ವ್ಯಾಪಾರ ಮತ್ತು ವಹಿವಾಟು ಹೆಚ್ಚಿಸಿಕೊಳ್ಳಲು ತ್ರಿಪುರ ಮಹತ್ವದ ಪಾತ್ರ ವಹಿಸಬೇಕು ಎಂದು ಅವರು ಸಲಹೆ ನೀಡಿದರು ಸೂಕ್ತ ಒಪ್ಪಿಗೆ ಪಡೆಯದೆ ಮಾಹಿತಿ ವಿನಿಮಯ ಮಾಡಿರುವ ವರದಿಗೆ ಸಂಬಂಧಿಸಿದಂತೆ ಸಮಗ್ರ ವಿವರ ನೀಡುವಂತೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ಗೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ

ದೂರವಾಣಿ ಮತ್ತು ಇತರೆ ಸಾಧನಗಳ ತಯಾರಕರಿಗೆ ಬಳಕೆದಾರರ ವೈಯಕ್ತಿಕ ಮಾಹಿತಿ ಪಡೆಯಲು ಫೇಸ್ಬುಕ್ ಅನುಮತಿ ನೀಡಿದೆ ಎಂದು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಬಂದ ವರದಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಸೂಚನೆ ನೀಡಿದೆ ಈ ಹಿಂದೆ ಕೇಂಬ್ರಿಜ್ ಅನಾಲಿಟಿಕ ಹಗರಣದಲ್ಲೂ ಬಳಕೆದಾರರ ವೈಯಕ್ತಿಕ ಮಾಹಿತಿ ಪಡೆಯಲು ಫೇಸ್ಬುಕ್ ಅನುಮತಿ ನೀಡಿದ್ದನ್ನು ಸರ್ಕಾರ ಪತ್ತೆ ಮಾಡಿ ನೋಟಿಸ್ ನೀಡಿತ್ತು ಇದಕ್ಕೆ ಫೇಸ್ಬುಕ್ ಕ್ಷಮೆ ಕೋರಿ ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಮುಂಜಾಗ್ರತೆ ವಹಿಸುವುದಾಗಿ ಭರವಸೆ ನೀಡಿತ್ತು ಆದರೆ ಇದೀಗ ಮತ್ತೆ ಅದು ಬಳಕೆದಾರರ ವೈಯಕ್ತಿಕ ಮಾಹಿತಿಯನ್ನು ಪಡೆಯಲು ದೂರವಾಣಿ ಮತ್ತಿತರ ಸಾಧನಗಳ ತಯಾರಕರಿಗೆ ಅನುಮತಿ ನೀಡಿದೆ

ವಾಷಿಂಗ್ವನ್ನಲ್ಲಿ ನಡೆದ ತಮ್ಮ ಪಾಕ್ಷಿಕ ಸುದ್ದಿಗೋಡ್ಡಿಯಲ್ಲಿ ಐಎಂಎಫ್ ವಕ್ತಾರರಾದ ಗೆರಿ ರೈಸ್ ಮಾತನಾದಿ ಈ ವಿಷಯ ತಿಳಿಸಿದರು ಹಣದುಬ್ಬರ ಹೆಚ್ಚಳ ವಿದೇಶಿ ವಿನಿಮಯ ದರ ಇಳಿಕೆ ಇತರ ಸ್ಥಳೀಯ ಅಂಶಗಳು ಹಾಗೂ ತೈಲ ಬೆಲೆ ಅಧಿಕಗೊಳ್ಳುವ ಮುನ್ನೂಚನೆ ಇರುವ ಪ್ರಸ್ತುತ ಸಂದರ್ಭದಲ್ಲಿ ಆರ್ಬಿಐನ ಈ ಕ್ರಮ ಸೂಕ್ತವಾಗಿದೆ ಎಂದು ಐಎಂಎಫ್ ಅಭಿಪ್ರಾಯ ಪಡುವುದಾಗಿ ಅವರು ತಿಳಿಸಿದರು

ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಭಾರತದ ಕಡೆಯಿಂದ ಮತ್ತು ಮ್ನಾನ್ಮಾರ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಶಾಶ್ಲತ ಕಾರ್ಯದರ್ಶಿಯಾಗಿರುವ ಯುಮೈಂಥು ಮಾತುಕತೆಗಳ ನೇತ್ಪತ್ಲ ವಹಿಸಿದ್ದರು ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಂಬಂಧಗಳ ಪರಾಮರ್ಶೆ ನಡೆಸಲಾಯಿತು ಉಭಯ ದೇಶಗಳ ನಡುವೆ ವರಿಷ್ಣರ ಮಟ್ಟದ ಭೇಟಿಗಳು ಭದ್ರತೆ ಮತ್ತು ರಕ್ಷಣಾ ವಲಯ ಸಂಬಂಧಿತ ವಿಷಯಗಳು ಗಡಿ ನಿರ್ವಹಣೆ ಸಂಬಂಧಿತ ವಿಚಾರಗಳು ಪ್ರಸ್ತಾಪವಾದವು

ಈ ಐವರೂ ಕಾರ್ಯಕರ್ತರು ಮಾವೋವಾದಿಗಳೊಂದಿಗೆ ಸಂಪರ್ಕ ಹೊಂದಿದ್ದರೆಂದು ಪೊಲೀಸರು ಆರೋಪಿಸಿದ್ದಾರೆ ಇವರನ್ನು ಮೊನ್ನೆ ಬುಧವಾರ ಬಂಧಿಸಲಾಯಿತು ಪುಣೆ ನಾಗ್ದುರ್ ಮತ್ತು ದೆಹಲಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ರೋನಾ ಜೇಕಬ್ ವಿಲ್ಪನ್ ಸುಧೀರ್ ಧವಳಿ ಮತ್ತು ಶೋಮಾಸೆನ್ ಮಹೇಶ್ ರೌತ್ ಹಾಗೂ ಸುರೇಂದ್ರ ಗಡ್ಡಿಂಗ್ ಅವರನ್ನು ದೆಹಲಿ ಮುಂಬೈ ಮತ್ತು ನಾಗ್ಸುರ್ಗಳಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೆ ಗುಜರಾತ್ನ ಪಕ್ಷೇತರ ಶಾಸಕ ಜಿಗ್ಲೇಶ್ ಮೆವಾನಿ ಸಹ ಈ ಹಿಂಸಾಚಾರ ಪ್ರಕರಣದಲ್ಲಿ ಶಾಮೀಲಾಗಿರಬಹುದು ಎಂದು ಪುಣೆ ಪೊಲೀಸರು ಸಂದೇಹ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಬಂಧಿಸಲಾದ ಐವರ ವಿಚಾರಣೆ ವೇಳೆ ಹೊರಬಿದ್ದಿರುವ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ಅನುಮಾನ ವ್ಯಕ್ತವಾಗಿದೆ ರಾಜಸ್ತಾನದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಆಧಾರ್ನೊಂದಿಗೆ ಜೋಡಿಸುವ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಭ್ರಷ್ವಾಚಾರ ಹಾಗೂ ಸೋರಿಕೆ ಕಡಿಮೆಯಾಗಿರುವುದಲ್ಲದೇ ಅರ್ಹ ಫಲಾನುಭವಿಗಳು ಸೂಕ್ತ ಸಮಯಕ್ಕೆ ತಮ್ಮ ಪಾಲನ್ನು ಪಡೆಯುವಲ್ಲಿ ಸಹಕಾರಿಯಾಗಿದೆ